ಕೊಡಗು ಜಿಲ್ಲೆಯಲ್ಲಿ ನೈಸರ್ಗಿಕ ವಿಕೋಪ ಬಗ್ಗೆ ಅನಗತ್ಯ ವದಂತಿ ಹರಡುತ್ತಿರುವವರ ವಿರುದ್ದ ಕಾನೂನು ಕ್ರಮ ಜಿಲ್ಲಾಡಳಿತದ ಎಚ್ಚರಿಕೆ

ಸಾರ್ವಜನಿಕರು ಕಾಲ್ಸೆಂಟರುಗಳಿಗೆ ಕರೆ ಮಾಡಿ ತಮ್ಮ ದೂರುಗಳನ್ನು ಸಲ್ಲಿಸಬಹುದಾಗಿದೆ ಕುಡಿಯುವ ನೀರಿನ ಸಮಸ್ಥೆಗಳ ಕುರಿತಂತೆ ಬರುವ ದೂರುಗಳಿಗೆ ತಕ್ಷಣವೇ ಸ್ಪಂದಿಸುವಂತೆ ಎಲ್ಲಾ ಅಧಿಕಾರಿಗಳಿಗೂ ಸೂಚನೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಕೊಡಗು ಜಿಲ್ಲೆಯಲ್ಲಿ ಈ ಬಾರಿಯೂ ಧಾರಾಕಾರ ಮಳೆಯಿಂದ ಶ್ರವಾಹ ಮತ್ತು ಭೂ ಕುಸಿತ ಉಂಟಾಗುವ ಸಾಧ್ವತೆ ಇರುವುದಾಗಿ ಕೆಲವು ದುಷ್ಕರ್ಮಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇತಗಳಲ್ಲಿ ನೀಡುತ್ತಿದ್ದಾರೆ

ರಾಜ್ಯ ಪ್ರಕೃತಿ ವಿಕೋಪ ನಿಗಾ ಪ್ರಾಧಿಕಾರ ಇಂತಹ ಸಂದೇತಗಳನ್ನು ನೀಡಿದಲ್ಲಿ ಮಾತ್ರ ಗಂಭೀರವಾಗಿ ಪರಿಗಣಿಸಬೇಕು ಇದುವರೆಗೆ ಪ್ರಾಧಿಕಾರ ಇಂತಹ ಯಾವುದೇ ಮುನ್ಸೂಚನೆಯನ್ನು ನೀಡಿಲ್ಲ ಎಂದು ಕೊಡಗು ಜೆಲ್ಡಾಧಿಕಾರಿ ಅನೀಸ್ ಕಣ್ಣಣೆ ಜಾಯ್ ಸ್ಪಪ್ಪಡಿಸಿದ್ದಾರೆ ಭಾರತದ ಭೂಗರ್ಭ ಸರ್ವೇಕ್ಷಣಾಲಯದ ವಿಜ್ಞಾನಿಗಳ ತಂಡವನ್ನು ಸರ್ಕಾರ ನಿಯೋಜಿಸಿದ್ದು ಕಳೆದ ವರ್ಷ ಜಿಲ್ಲೆಯಲ್ಲಿ ದಿಢೀರ್ ಪ್ರವಾಹ ಮತ್ತು ಭೂಕುಸಿತ ಉಂಟಾದ ಬಗ್ಗೆ ಅಧ್ಯಯನ ನಡೆಸಿದೆ ಈ ತಿಂಗಳ ಅಂತ್ಯದ ವೇಳಿಗೆ ವಿಜ್ವಾನಿಗಳ ತಂಡ ಸರ್ಕಾರಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಲಿದೆ ಎರಡು ದಿನಗಳ ಹಿಂದಪ್ಪೆ ಕೊಡಗು ಜಿಲ್ಲಾಡಳಿತಕ್ಕೆ ಈ ತಂಡ ತನ್ನ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದು

ಭಾರತೀಯ ಭೂಗರ್ಭ ಸರ್ವೇಕ್ಷಣಾಲಯದ ನಿರ್ದೇಶಕ ಕೆ ವಿ

ಹವಾಮಾನ ವೈಪರೀತ್ವದ ಸಂದರ್ಭ ಎದುರಾದಲ್ಲಿ ಮಾತ್ರ ಈ ವೇಳಾಪಟ್ಟ ಬದಲಾಗಲಿದೆ ಎಂದು ಇಸ್ತೋ ಮೂಲಗಳು ಚೆನ್ನೈನಲ್ಲಿ ಇಂದು ತಿಳಿಸಿವೆ

ತಂತ್ರಜ್ಞಾನ ವಲಯದಲ್ಲಿ ದೇತದ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುವುದು ಮತ್ತು ಪಲವು ವಲಯಗಳಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿಗೆ ಉತ್ತೇಜನ ನೀಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ

ದಿನನಿತ್ಯದ ಜೀವನದಲ್ಲಿ ತಂತ್ರಜ್ಞಾನ ಬಳಕೆಯ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಮೂಲ ವಿಜ್ಞಾನ ವಿಷಯಗಳ ಅಧ್ಯಾಯನಕ್ಕೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದು ಈ ದಿನಾಚರಣೆಯ ವೈಶಿಷ್ಟ್ಯ ರಾಷ್ಟಪತಿ ರಾಮನಾಥ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರಮೋದಿ ರಾಷ್ಟೀಯ ತಂತ್ರಜ್ಞಾನ ದಿನದ ಶುಭಾಶಯ ಕೋರಿದ್ದಾರೆ

ವಿಚ್ವಾನಿಗಳ ಕಠಿಣ ಪರಿಶ್ರಮ ಯಾವಾಗಲೂ ಸದೃಢ ಹಾಗೂ ಸುಭದ್ರ ಭಾರತಕ್ಕೆ ಖಾತ್ರಿ ಒದಗಿಸುತ್ತದೆ ಎಂದು ನರೇಂದ್ರಮೋದಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆ ಸಂದರ್ಭದಲ್ಲಿ ಕೇಂದ್ರ ರೇಷ್ಠೆ ತಂತ್ರಜ್ಞಾನಗಳ ಸಂಶೋಧನಾ ಸಂಸ್ಥೆ ಸಿಎಸ್ಆರ್ ಟ ಐ ತನ್ನ ಸಂಸೈಯ ಕಾರ್ಯಚಟುವಟಕೆಗಳನ್ನು ಸಾರ್ವಜನಿಕ ಸಮ್ಮಖದಲ್ಲಿ ತೆರೆದಿಟ್ಟದೆ

ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರು ಉಭಯ ಕ್ಷೇತ್ರಗಳಲ್ಲಿ ಭರಾಟೆಯ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಚಿಂಚೋಳ ಕ್ಷೇತ್ರದ ಅರಣಕಲ್ ಗ್ರಾಮದಲ್ಲಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಸಮಿತ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾರ್ಥ ರಾಜಕಾರಣಕ್ಷಾಗಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿರುವ ಡಾ ಉಮೇಶ್ ಜಾಧವ್ ಅವರ ಪುತ್ರನನ್ನು ಚುನಾವಣೆಯಲ್ಲಿ ಸೋಲಿಸಿ ಹೋರಾಟಗಾರ ರಾಕೋಡ್ನನ್ನು ಗೆಲ್ಲಿಸಿ ಎಂದು ಜನರಲ್ಲಿ ಮನವಿ ಮಾಡಿದರು ಚಿಂಚೋಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶಂಪೂರಲೋಕಸಭಾ ಚುನಾವಣೆ ಫಲಿತಾಂಶದ ನಂತರವೂ ಸರ್ಕಾರ ಸುರಕ್ಷಿತವಾಗಿ ಇರಲಿದೆ ಒಂದು ವೇಳೆ ಸರ್ಕಾರ ಅಸ್ವಿರಗೊಳಿಸುವ ಕೆಲಸಕ್ಕೆ ಬಿಜೆಪಿ ಮುಂದಾದರೆ ಜೆಡಿಎಸ್ ಕೂಡಾ ಸರ್ಕಾರ ಉಳಿಬಿಕೊಳ್ಳುವ ಕಾರ್ಯಕ್ಕೆ ಮುಂದಾಗಲಿದೆ

ಕುಂಚಾವರಂನಲ್ಲಿ ಬಿಜೆಪಿ ಹಿರಿಯ ಮುಖಂಡ ವಿ ಸೋಮಣ್ಣ ಪಕ್ಷದ ಅಭ್ಯರ್ಥಿ ಅವಿನಾಶ್ ಜಾಧವ್ ಪರ ಪ್ರಚಾರ ನಡೆಸಿದರು ಚಿಂಚೋಳಿಯಲ್ಲಿ ಪ್ರಚಾರ ನಡೆಸಿದ ಮಾಜಿ ಶಾಸಕ ಡಾ ಉಮೇಶ್ ಜಾಧವ್ ಇಪ್ಪು ವರ್ಷಗಳ ಕಾಲ ಕ್ಷೇತ್ರದತ್ತ ಮುಖ ಮಾಡದ ಕಾಂಗ್ರೆಸ್ ಶಾಸಕರು ಸಚಿವರು ಈಗ ಚುನಾವಣೆಗಾಗಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟದೆ ಆದಾಗ್ಯೂ ಬಿಜೆಪಿ ಅಭ್ಯರ್ಥಿ ಡಾ ಅವಿನಾಶ್ ಜಾಧವ್ ಗೆಲುವು ಸಾಧಿಸಲಿದ್ದಾರೆ ಎಂದು ಉಮೇಶ್ ಜಾಧವ್ ವಿಶ್ವಾಸ ವ್ಯಕ್ತಪಡಿಸಿದರು

ಮಹೇಶ್ ಹೇಳಿದ್ದಾರೆ ಮಡಿಕೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ರಚನೆಯಾದಾಗಿನಿಂದಲೂ ಪತನವಾಗುತ್ತದೆ ಎಂದು ಬಿಜೆಪಿ ಮುಖಂಡರು ಹೇಳುತ್ತಲೆ ಬಂದಿದ್ದಾರೆ ಆದರೆ ಅವರ ಕನಸು ನನಸಾಗುವುದಿಲ್ಲ

ಲೋಕಕಲ್ಯಾಣಾಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ಇಂತಹ ಮಹಾನ್ ಸಾಧಕರನ್ನು ನಾವು ಸ್ಥರಿಸಬೇಕಿದೆ ಎಂದರು